ಶ್ರೀರಾಮುಲು ಹೇಳಿಕೆ

ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ ಬೆಳಗಾವಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ದದಲ್ಲಿ ಸಂಭವಿಸಿದ ನೆರೆ ಮತ್ತು ಪ್ರವಾಹದಿಂದ ಸಂತ್ರಸ್ತರಾದವರಿಗೆ ಮೂಲ ಸೌಲಭ್ಯ ಒದಗಿಸುವುದು ಸರ್ಕಾರದ ಮೊದಲ ಆದ್ದತೆ ಎಂದರು ಸಂತ್ರಸ್ತರಿಗೆ ಅಗತ್ನ ನೆರವು ಒದಗಿಸಲು ಸರ್ಕಾರ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದ್ದು

ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಅನರ್ಹ ಶಾಸಕರ ಪ್ರಕರಣ ಸುಪ್ರಿಂ ಕೋರ್ಟನಲ್ಲಿದ್ದು ತೀರ್ಮ ಪ್ರಕಟಗೊಂಡ ನಂತರ ಬಿಜೆಪಿ ತನ್ನ ಅಭ್ಯರ್ಥಿಗಳ ಪಟ್ಟ ಅಂತಿಮಗೊಳಿಸಲಿದೆ ಎಂದರು ಉಪಚುನಾವಣೆ ಪಕ್ಷದ ದೃಷ್ಟಿಯಿಂದ ಮಹತ್ವದ್ದಾಗಿದ್ದು ಚುನಾವಣೆಯನ್ನು ಪಕ್ಷ ಗಂಭೀರವಾಗಿ ಪರಿಗಣಿಸಿದೆ

ಶ್ರೀರಾಮುಲು ಸ್ಪಷ್ಟಪಡಿಸಿದ್ದಾರೆ ಬಳ್ಳಾರಿಯಲ್ಲಿ ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಸಂಭವಿಸಿದ ಅತಿವೃಷ್ಠಿ ಹಾಗೂ ಅನಾವೃಷ್ಠಿ ಕಾರಣ ಉತ್ಸವವನ್ನು ಸರಳವಾಗಿ ಆಚರಿಸಲು ಮುಖ್ಯಮಂತ್ರಿ ಸೂಚಿಸಿದ್ದಾರೆ ಎಂದರು ಹಂಪಿ ಉತ್ತವ ಆಚರಣೆ ಕುರಿತು ಸಂಪುಟ ಸಭೆಯಲ್ಲಿ ಈಗಾಗಲೇ ಚರ್ಚಿಸಲಾಗಿದೆ ಉಪಚುನಾವಣೆ ಬರುತ್ತಿರುವುದರಿಂದ ಬಹುತೇಕ ಜನವರಿಯಲ್ಲಿ ನಡೆಸಲು ದಿನಾಂಕ ನಿಗದಿಪಡಿಸಲಾಗುವುದು ಎಂದು ಹೇಳದರು ಹಿಂದಿನ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ರೈತರ ಸಾಲ ಮನ್ನಾ ವಿಚಾರದಲ್ಲಿ ಸಪ್ಪತ್ ತೋರಿಸಿಲ್ಲ ಸಾಲ ಮನ್ನಾಗೆ ಬಜೆಟ್ನಲ್ಲಿ ಹಣ ನಿಗದಿಪಡಿಸಿಲ್ಲ ರೈತರ ಸಂಪೂರ್ಣಸಾಲ ಮನ್ನಾಗೆ ಒತ್ತಾಯ ಬರುತ್ತಿದೆ ಈ ಬಗ್ಗೆ ಸಂಪುಟದಲ್ಲಿ ಚರ್ಚೆ ಮಾಡಲಾಗುವುದು ಎಂದು ಶ್ರೀರಾಮುಲು ಹೇಳಿದರು

ಹಾವೇರಿ ಜಿಲ್ಲೆ ನಾಗನೂರಿನಲ್ಲಿ ಸಿರಿಗೆರೆ ತರಳುಬಾಳು ಮಕದಿಂದ ಆಯೋಜಿಸಿದ್ದ ಸಂತ್ರಸ್ತರಿಗೆ ಪರಿಹಾರ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಎನ್ ಡಿ ಆರ್ ಎಫ್ ಪರಿಹಾರದ ಜೊತೆಗೆ ರಾಜ್ಯ ಸರ್ಕಾರ ಹೆಚ್ಚಿನ ಪರಿಹಾರ ಹಣ ನೀಡಲು ಘೋಷಣೆ ಮಾಡಿದೆ ಎಂದರು ನಾಗನೂರ ಗ್ರಾಮದ ಶಾಶ್ವತ ಸ್ಥಳಾಂತರಕ್ಕೆ ಮುಖ್ಯಮಂತ್ರಿ ಭರವಸೆ ನೀಡಿದ್ದು ಸೂಕ್ತ ಜಾಗ ಗುರುತಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಮೂಲ ಸೌಕರ್ಯ ಕಲ್ಪಿಸಿ ಗ್ರಾಮ ಸ್ಥಳಾಂತರಿಸಲಾಗುವುದು ಎಂದು ಬಸವರಾಜ ಬೊಮ್ಲಾಯಿ ಹೇಳದರು

ರವಿ ತಿಳಿಸಿದ್ದಾರೆ

ಅವುಗಳ ರಕ್ಷಣೆ ಅಭಿವೃದ್ಧಿ ಸಲುವಾಗಿ ಪರಿಣತರೊಂದಿಗೆ ಸಮಾಲೋಚನೆ ನಡೆಸಲಾಗುತ್ತಿದೆ ಎಂದರು ರಾಷ್ಟೀಯ ಉದ್ಯಾನವನಗಳು ಅರಮನೆ ಗಗನಚುಕ್ಕಿ ಧರಚುಕ್ಕಿ ಸೇರಿದಂತೆ ಮೈಸೂರು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಸೂಕ್ತವಾದ ಹಲವು ತಾಣಗಳವೆ ಅವುಗಳ ಅಭಿವೃದ್ದಿಗೆ ಒಂದು ಸಮಗ್ರ ಯೋಜನೆಯನ್ನು ರೂಪಿಸಿ ಜಾರಿಗೊಳಿಸಲಾಗುವುದು ಎಂದು ಹೇಳಿದರು ರಾಜಕೀಯ ಕಾರಣಗಳಿಗಾಗಿ ದಸರಾ ಉತ್ತವವನ್ನು ನಿಲ್ಲಿಸಬಾರದು ಅಲ್ಲದೇ ದಸರಾದ ಏಕತಾನತೆ ಹೋಗಲಾಡಿಸಲು ದೀರ್ಘ ತಯಾರಿ ಮಾಡಿಕೊಳ್ಳುವ ಅಗತ್ಯ ಇದೆ

ಪಕ್ಷದ ಸಿದ್ದಾಂತ ಒಪ್ಪಿ ಯಾರೂ ಬೇಕಾದರೂ ಕಾಂಗ್ರೆಸ್ ಸೇರಬಹುದು ಎಂದು ಕಾಂಗ್ರೆಸ್ ಮುಖಂಡ ಸಿದ್ದರಾಮಯ್ಯ ಹೇಳಿದ್ದಾರೆ ಹೊಸದಿಲ್ಲಿಯಲ್ಲಿ ನಿನ್ನೆ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಪಕ್ಷ ಸಂಘಟನೆ ಹಾಗೂ ಮುಂಬರುವ ಉಪ ಚುನಾವಣೆ ಸಂಬಂಧ ಸೋನಿಯಾ ಗಾಂಧಿ ಅವರೊಂದಿಗೆ ಚರ್ಚೆ ನಡೆಸಿರುವುದಾಗಿ ತಿಳಿಸಿದರು ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಸೋನಿಯಾ ಗಾಂಧಿಗೆ ಭರವಸೆ ನೀಡಿರುವುದಾಗಿ ಅವರು ಹೇಳಿದರು ರಾಜ್ಯ ಬಿಜೆಪಿ ಸರ್ಕಾರ ವಿಧಾನಮಂಡಲ ಅಧಿವೇಶನದ ಅವಧಿಯನ್ನು ಮೊಟಕಗೊಳಿಸಿ ಚರ್ಚೆ ಇಲ್ಲದೆ ಬಜೆಟ್ ಅಂಗೀಕಾರ ಪಡೆದುಕೊಂಡಿದೆ ರಾಜ್ಯದಲ್ಲಿ ಅಧಿಕಾರಿಗಳ ವರ್ಗಾವಣೆ ದಂಧೆ ನಡೆಯುತ್ತಿದೆ ಎಂದು ಸಿದ್ದರಾಮಯ್ಯ ಆರೋಪಿಸಿದರು

ಡಿ ದೇವೆಗೌಡ ಹೇಳಿದ್ದಾರೆ

ತೀರ್ಪು ಏನು ಬರುತ್ತದೆ ಎನ್ನುವುದನ್ನು ನೋಡಿಕೊಂಡು ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲಾಗುವುದು ಎಂದು ಹೇಳಿದರು

ಆಹಾರ ಭದ್ರತೆ ಸಾಧಿಸುವುದು ಹಾಗೂ ಪ್ರಪಂಚದಲ್ಲಿ ಹಸಿವು ಬಡತನದಿಂದ ನರಳುತ್ತಿರುವ ಲಕ್ಷಾನುಗಟ್ಟಲೇ ಜನರ ಸ್ಥಿತಿ ಗತಿ ಅವ್ಯವಸ್ಥೆಗಳತ್ತ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ಜಾಥಾ ವಿಚಾರ ಸಂಕಿರಣ ಸೇರಿದಂತೆ ಅನೇಕ ವಿಧಾಯಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ವಿಶ್ವ ಆಹಾರ ದಿನದ ಅಂಗವಾಗಿ ದೆಹಲಿಯಲ್ಲಿ ನಿನ್ನೆ ಆಹಾರ ಭದ್ರತೆ ಮಿತ್ರ ಯೋಜನೆಗೆ ಚಾಲನೆ ನೀಡಿದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಖಾತೆ ಸಚಿವ ಡಾಕ್ಟರ್ ಪರ್ಷವರ್ಧನ್ ಸಮರ್ಪಕ ಕಾರ್ಯತಂತ್ರ ಮತ್ತು ಪರಿಣಾಮಕಾರಿಅನುಷ್ಠಾನದಿಂದ ಫಿಟ್ ಇಂಡಿಯಾ ಮತ್ತು ಕುಟ್ ರೈಟ್ ಇಂಡಿಯಾ ಆಂದೋಲನಗಳು ಫಲಪ್ರದವಾಗಿವೆ ಎಂದರು ಆಹಾರದಲ್ಲಿ ಉಪ್ಪು ಎಣ್ಣೆ ಮತ್ತು ಕೊಬ್ಬಿನ ಅಂಶ ಕಡಿಮೆ ಮಾಡುವಂತೆ ಸಲಹೆ ನೀಡಿದ ಅವರು ಭಾರತೀಯ ಆಹಾರ ಭದ್ರತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಎಫ್ ಎಸ್ ಎಸ್

ಐ ಆಹಾರ ಭದ್ರತೆ ಮಿತ್ರ ಯೋಜನೆ ರೂಪಿಸಿದೆ

ಎಸ್ ಎಸ್ ಕಾನೂನು ಮತ್ತು ಮಾರ್ಗಸೂಚಿ ಅನುಸಾರ ಆಹಾರ ಭದ್ರತೆ ಮತ್ತು ಗುಣಮಟ್ಟ ಕುರಿತು ವೈಯಕ್ತಿಕ ವೃತ್ತಿಪರರ ದೃಢೀಕರಣ ಮಾಡಲಾಗುವುದು ಎಂದರು

ಅಪೌಷ್ಠಿಕತೆ ದೇಶದ ಆರ್ಥಿಕತೆಯ ಮೇಲೆ ದುಪ್ಪರಿಣಾಮ ಬೀರುತ್ತಿದೆ ಪೌಷ್ಠಿಕ ಆಹಾರ ಪೂರೈಕೆ ಪ್ರಮುಖ ಅಂಶವಾಗಿದ್ದು

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆ

ಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯು ಸೇರಿದಂತೆ ಉಪಚುನಾವಣೆ ನಡೆಯಲಿರುವ ವಿವಿಧ ಕ್ಷೇತ್ರಗಳಲ್ಲಿ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸುತ್ತಿರುವುದು ಗಮನಕ್ಕೆ ಬಂದಿದೆ